ಅಂಫನ್ ಚಂಡಮಾರುತ ಹಿನ್ನೆಲೆ ಪಶ್ಚಿಮ ಬಂಗಾಳದ ಬಾಧಿತ ಶ್ರದೇಶಗಳಲ್ಲಿ ಶ್ರಧಾನಮಂತ್ರಿ ನರೇಂದ್ರಮೋದಿ ಅವರಿಂದ ವ್ಲೆಮಾನಿಕ ಸಮೀಕ್ಸೆ

ಬಾಧಿತ ಪ್ರದೇಶಗಳಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸುತ್ತಿದ್ದಾರೆ ಇದಕ್ಕೂ ಮುನ್ನಾ ಪ್ರಧಾನಮಂತ್ರಿ ನರೇಂದ್ರಮೋದಿ ಕೊಲ್ಲತ್ತಾದ ಸುಭಾಷ್ಚಂದ್ರಬೋಸ್ ಅಂತರಾಷ್ಷೀಯ ವಿಮಾನ ನಿಲ್ಲಾಣಕ್ಕೆ ಆಗಮಿಸಿದಾಗ ಮುಖ್ಯಮಂತ್ರಿ ಮಮತಾ ಬ್ವಾನರ್ಜಿ ಹಾಗೂ ರಾಜ್ಯಪಾಲ ಜಗದೀಪ್ ಧನಂಕರ್ ಮತ್ತಿತರ ಗಣ್ಯರು ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು ಮುಖ್ಯಮಂತ್ರಿ ಮಮತಾ ಬ್ದಾನರ್ಜಿ ಅವರ ಕೋರಿಕೆಗೆ ಸ್ಪಂದಿಸಿ ಪ್ರಧಾನಿ ನರೇಂದ್ರಮೋದಿ ಪಶ್ಚಿಮ ಬಂಗಾಳಕ್ಕೆ ಆಗಮಿಸಿದ್ದಾರೆ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ನಂತರ ಶ್ರಧಾನಿ ಮೋದಿ ಹಾಗೂ ಮುಖ್ಯಮಂತ್ರಿ ಮಮತಾ ಬ್ದಾನರ್ಜಿ ಚಂಡಮಾರುತದ ಅನಾಹುತದ ಬಗ್ಗೆ ಸಂಕ್ಷಿಪ್ತ ಸಭೆ ನಡೆಸಿದರು ಆನಂತರ ಉತ್ತರ ಹಾಗೂ ದಕ್ಷಿಣ ಪರಂಗಣ ಜಿಲ್ಲೆಗಳಲ್ಲಿ ಉಂಟಾಗಿರುವ ಹಾನಿಯನ್ನು ವೈಮಾನಿಕ ಸಮೀಕ್ಷೆ ನಡೆಸಲು ತೆರಳಿದರು

ಅಂಫನ್ ಚಂಡಮಾರುತ ಪಶ್ಲಿಮ ಬಂಗಾಳದ ಹಲವು ಜಿಲ್ಲೆಗಳಲ್ಲಿ ವ್ಲಾಪಕ ಜೀವ ಹಾಗೂ ಆಸ್ತಿಪಾಸ್ತಿಗಳಿಗೆ ಹಾನಿ ಉಂಟು ಮಾಡಿದ್ದು

ರಾಜ್ಯ ಸರ್ಕಾರ ಚಂಡಮಾರುತದ ಹಾನಿ ಸಂಬಂಧ ಪ್ರಾಥಮಿಕ ವರದಿಯನ್ನು ಪ್ರಧಾನಿ ಅವರಿಗೆ ಸಲ್ಲಿಸಿ ಹಣಕಾಸು ನೆರವು ಕೋರುವ ನಿರೀಕ್ಷೆ ಇದೆ

ಅವರ ಭಾಷಣವನ್ನು ಏಕಕಾಲದಲ್ಲಿ ದೇಶದ ಎಲ್ಲ ಸಮುದಾಯ ರೇಡಿಯೋಗಳಲ್ಲಿ ಪ್ರಸಾರ ಮಾಡಲಾಗುವುದು ಹಿಂದಿ ಮತ್ತು ಇಂಗ್ನೀಷ್ನಲ್ಲಿ ಈ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಕೇಳುಗರು ಎಫ್ ಎಂ

ಅವು ತಳಮಟ್ಟದ ಜನಸಂಖ್ಯೆಯನ್ನು ತಲುಪಲು ಮಹತ್ವದ ಸಾಮೂಹಿಕ ವೇದಿಕೆಯಾಗಿದೆ ಭಾರತದ ಕುಗ್ರಮಗಳಲ್ಲಿರುವ ಜನರನ್ನು ತಲುಪಲು ಸಮುದಾಯ ರೇಡಿಯೂ ಶಕ್ತಿಯನ್ನು ಬಳಸಿಕೊಳ್ಳುವುದು ಭಾಷಣದ ಉದ್ದೇಶವಾಗಿದೆ ಇದೇ ಮೊದಲ ಬಾರಿಗೆ ಸಚಿವರು ಏಕಕಾಲದಲ್ಲಿ ಎಲ್ಲ ಸಮುದಾಯ ರೇಡಿಯೋಗಳ ಕೇಳುಗರನ್ನು ಉದ್ಗೇತಿಸಿ ಮಾತನಾಡಲಿದ್ದಾರೆ ಭಾಷಣದ ವೇಳೆ ಸಚವರು ಸಮುದಾಯ ರೇಡಿಯೋ ಕೇಂದ್ರಗಳಿಂದ ಬರುವ ಪ್ರಶ್ನೆಗಳಿಗೂ ಸಹ ಉತ್ತರಿಸಲಿದ್ದಾರೆ

ಕ್ಕಿ ಎಲ್ಲಾ ವಲಯಗಳಲ್ಲೂ ಮಕ್ಕಳು ಜನಿಸಿದ ಸಂದರ್ಭದಲ್ಲಿ ನೀಡಬೇಕಾದ ಲಸಿಕೆ ಮುಂದುವರೆಯಲಿದೆ ಎಂದು ಆರೋಗ್ನ ಸಚಿವಾಲಯ ತಿಳಿಸಿದೆ ಇಲ್ಲಿ ಎರಡು ವಲಯಗಳಾಗಿ ಎಂಗಡಿಸಿದ್ದು ಕಂಟ್ಲೆನ್ಮೆಂಟ್ ವಲಯ ಹಾಗೂ ಹಸಿರು ವಲಯ

ಲಸಿಕೆ ಹಾಕುವ ಸಂದರ್ಭದಲ್ಲಿ ಸಾಮಾಜಿಕ ಅಂತರ ಕ್ಷೆಗಳ ಶುಚಿತ್ತ ಮತ್ತು ಮಾಸ್ತ್ ಧರಿಸುವುದು ಕಡ್ಡಾಯವಾಗಿದೆ

ಆರ್ಬಿಐ ಗವರ್ನರ್ ಶಕ್ತಿಕಾಂತ್ ದಾಸ್ ಸುದ್ದಿಗೋಷ್ಠಿಯಲ್ಲಿ

ಇದರ ಪರಿಣಾಮ ಗ್ಲಹ ಸಾಲ ವಾಹನ ಸಾಲ ಹಾಗೂ ವೈಯಕ್ಕಿಕ ಸಾಲದ ಮೇಲಿನ ಬಡ್ಡಿದರ ಕಡಿತವಾಗಲಿದೆ

ಜಾಗತಿಕ ಹಣಕಾಸು ಪರಿಸ್ತಿತಿಯನ್ನು ಪರಾಮರ್ತಿಸಿ ಹಲವು ಕ್ರಮಗಳನ್ನು ಪ್ರಕಟಿಸಲಾಗುತ್ತಿದ್ಲು ಮುಂದಿನ ದಿನಗಳಲ್ಲಿ ಆರ್ಥಿಕ ವ್ಲವಸ್ಥೆ ಚೇತರಿಕೆಗೆ ಸಹಕಾರಿಯಾಗಲಿವೆ ಎಂದು ಶಕ್ತಿಕಾಂತ್ ದಾಸ್ ವಿವರಿಸಿದರು

ಮುಂದಿನ ದಿನಗಳಲ್ಲಿ ಹಣದುಬ್ಬರ ಎದುರಾಗುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಅದನ್ನು ತಗ್ಗಿಸಲು ಹಲವು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು

ಆದರೆ ದೇಶಾದ್ದಂತ ಹಲವು ಸ್ವಳಗಳಲ್ಲಿ ಗೃಹ ಸಚವಾಲಯದ ಮಾರ್ಗಸೂಚಿಗಳ ಉಲ್ಲಂಘನೆಯಾಗುತ್ತಿರುವ ಪ್ರಕರಣಗಳು ವರದಿಯಾಗುತ್ತಿವೆ ಅವುಗಳನ್ನು ಗಂಭೀರವಾಗಿ ಪರಿಗಣಿಸಿರುವ ಕೇಂದ್ರ ಗೃಹ ವ್ವವಹಾರಗಳ ಸಚಿವಾಲಯ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳತ ಪ್ರದೇಶಗಳಿಗೆ ಪತ್ರವನ್ನು ಬರೆದಿದ್ದು ಸಚಿವಾಲಯದ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಹೇಳಿದೆ ಹಾಗೂ ಅದನ್ನು ಖಾತ್ರಿಪಡಿಸಲು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಎಲ್ಲಾ ಅಧಿಕಾರಿಗಳು ಅಗತ್ತ ಕ್ರಮ ಕೈಗೊಳ್ಳಬೇಕೆಂದು ನಿರ್ದೇಶಿಸಿದೆ

ನಿಯಮಾವಳಿ ಉಲ್ಲಂಘನೆಯಾದರೆ ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಆದೇತದಲ್ಲಿ ತಿಳಿಸಲಾಗಿದೆ ಸೋಂಕು ಹರಡುವ ಅಪಾಯವನ್ನು ತಗ್ಗಿಸಲು ಮತ್ತು ವ್ಯಕ್ತಿಗತ ಅಂತರವನ್ನು ಖಾತ್ರಿಪಡಿಸಲು ರಾತ್ರಿ ಕರ್ಪ್ಯೂವನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಎಂದು ಪತ್ರದಲ್ಲಿ ತಿಳಿಸಲಾಗಿದೆ ಅದರಂತೆ ಸ್ವಳೀಯ ಅಧಿಕಾರಿಗಳು ಈ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸೂಚಿಸಲಾಗಿದೆ

ಕರ್ನಾಟಕದ ಹೆಸರಾಂತ ಗಾಯಕಿ ಡಾ

ಭಾವೆ ಇಂದು ಬೆಳಗ್ಗೆ ನಿಧನರಾದರು

ಕರ್ನಾಟಕ ಮತ್ತು ಹಿಂದೂಸ್ಥಾನಿ ಶಾಸ್ತೀಯ ಸಂಗೀತ ಕಲಾವಿದರಾಗಿದ್ದ ಅವರು ಸುಗಮ ಸಂಗೀತ ಭಜನ್ ಮತ್ತು ಸಂಗೀತ ಸಂಯೋಜನೆಯಲ್ಲೂ ಪರಿಣತರಾಗಿದ್ದರು ಚಲನಚಿತ್ರ

ಕರ್ನಾಟಕ ಸಂಗೀತ ನೃತ್ಯ ಅಕಾಡಮಿಯ ಅಧ್ಯಕ್ಷರಾಗಿ ಹಾಗೂ ಸದಸ್ಯರಾಗಿ ಸೇವೆ ಸಲ್ಲಿಸಿದರು

ಕಂಪ್ಯೂಟರ್ ಮತ್ತು ಅಂತರ್ಜಾಲ ಸೇವೆ ಇಲ್ಲದಿರುವ ದೂರದ ಪ್ರದೇಶಗಳಲ್ಲಿ ಇರುವವರೂ ಸಹ ಈ ಸೇವೆಯನ್ನು ಪಡೆಯಬಹುದಾಗಿದೆ